ಕೋವಿಶೀಲ್ಡ್ ಹಾಗೂ ಕೋವ್ಹಾಕ್ಷಿನ್ ಲಸಿಕೆಗಳನ್ನು ತುರ್ತು ಸಂದರ್ಭದಲ್ಲಿ ನಿರ್ಬಂಧಿತ ಬಳಕೆಗೆ ಭಾರತೀಯ ಪ್ರಧಾನ ದಿಷಧ ನಿಯಂತ್ರಕ ಅನುಮೋದನೆ

ಎನ್ ಜಿ ಪೈಪ್ಲೈನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಚಾಲನೆ ್ಟಿ ಬೆಂಗಳೂರ ನಗರದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಹಾಲ್ಟ್ ಸ್ಪೇಷನ್ಗೆ ಇಂದಿನಿಂದ ರೈಲು ಸೇವೆ ಆರಂಭ

ಇದನ್ನು ಭಾರತೀಯ ವೈದ್ಯಕೀಯ ವಲಯದಲ್ಲಿ ಅತಿ ದೊಡ್ಡ ಮೈಲುಗಲ್ಲು ಎಂದು ಪರಿಗಣಿಸಲಾಗಿದ್ದು ಕೋವಿಡ್ ಲಿಸಿಕೆಗೆ ಅನುಮೋದನೆ ನೀಡಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಿದಂತಾಗಿದೆ ಈ ಎರಡೂ ಲಸಿಕೆಗಳ ತುರ್ತು ಬಳಕೆಗೆ ಅನುಮೋದನೆ ನೀಡಿರುವುದನ್ನು

ಸೋಮನಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ

ಭಾರತದಲ್ಲೇ ತಯಾರಿಸಿರುವ ಎರಡು ಲಿಸಿಕೆಗಳು ತುರ್ತು ಬಳಕೆಗಾಗಿ ಅನುಮೋದನೆ ಪಡೆದುಕೊಂಡಿರುವುದು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆಪಡುವಂತಹ ವಿಷಯವಾಗಿದೆ ಆತ್ಮಿರ್ಭರ್ ಭಾರತದ ಕನಸು ನನಸಾಗಿಸಲು ನಮ್ಮ ವಿಜ್ಞಾನಿ ಸಮುದಾಯದ ಉತ್ಲಾಹವನ್ನು ಇದು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಕೋವಿಡ್ ಸೋಂಕನ್ನು ತಡೆಗಟ್ಟುವ ನಿಟ್ಟನಲ್ಲಿ ಸರ್ಕಾರ ವ್ಯವ್ಯತವಾಗಿ ಕೋವಿಡ್ ವ್ಯಾಕ್ಲಿನ್ ನೀಡಲು ತೀರ್ಮಾನ ಕೈಗೊಂಡಿದೆ ಎಂದು ಗೃಹ ಖಾತೆ ಸಚಿವ ಬಸವರಾಜ ಬೊಮ್ಬಾಯಿ ತಿಳಿಸಿದ್ದಾರೆ

ಅದಕ್ಕಾಗಿ ಎಲ್ಲರೂ ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆರೋಗ್ಯ ಖಾತೆ ಸಚಿವ ಡಾಕ್ಷರ್ ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ದೇಶ ಕೊರೋನಾ ವಿರುದ್ದದ ಹೋರಾಟದಲ್ಲಿ ಯಶಸ್ವಿಯಾಗುತ್ತಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕೋವಿಶೀಲ್ಡ್ ಹಾಗೂ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೋವ್ಚಾಕ್ಷಿನ್ ಲಚಿಕೆಯು ದೇಶದ ಆರ್ಥಿಕ ಸ್ವಿತಿಯನ್ನೇ ಅಲುಗಾಡಿಸಿದ ಮಹಾಮಾರಿ ಕೋವಿಡ್ ವಿರುದ್ದ ಹೋರಾಡಲು ಆಶಾಕಿರಣವಾಗಿ ಗೋಚರಿಸಿದೆ ಎಂದು ತಾಸಕ ಆರ್

ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಇದು ವಿಜ್ವಾನಿಗಳ ಸತತ ಪರಿಶ್ರಮದ ಫಲವಾಗಿ ಮಾನವೀಯತೆಯ ಗೆಲುವಾಗಿದೆ ಎಂದು ಬಣ್ಣಿಸಿದ್ದಾರೆ

ಸ್ಥಳೀಯ ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಈ ಯೋಜನೆಯಿಂದ ಪ್ರೋತ್ಸಾಹ ಸಿಗಲಿದ್ದು ಹಣಕಾಸು ನೆರವು ಆರ್ಥಿಕ ಉತ್ತೇಜನ ಉದ್ಯೋಗ ಅವಕಾಶಕ್ಕೂ ಅನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಟ್ವಚ್ನಲ್ಲಿ ಮಾಹಿತಿ ನೀಡಿದ್ದಾರೆ ಒಂದು ಜೆಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಬಾಗಲಕೋಟೆಯ ಈರುಳ್ಳಿ ಬೆಳಗಾವಿ ಮತ್ತು ಮಂಡ್ಣದ ದೆಲ್ಲ ಬೆಂಗಳೂರು ಗ್ರಾಮಾಂತರದ ಪೌಲ್ಟೀ ಉತ್ಪನ್ನು ಬೆಂಗಳೂರು ನಗರದ ಬೇಕರಿ ಉತ್ಪನ್ನು ಚಾಮರಾಜನಗರದ ಅರಿಶಿಣ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಟೊಮಾಟೋ ಚಿಕ್ಕಮಗಳೂರಿನ ಸಾಂಬಾರು ಪದಾರ್ಥ ಚಿತ್ರದುರ್ಗದ ಕಡಲೆ ಕಾಯಿ ಉತ್ಪನ್ನ್ನ ದಕ್ಷಿಣ ಕನ್ನಡದ ಸಾಗರ ಉತ್ಪನ್ನಗಳು ದಾವಣಗೆರೆಯ ಸಿರಿಧಾನ್ಯಗಳು ಧಾರವಾಡ ಮತ್ತು ಹಾವೇರಿಯ ಮಾವು ಗದಗ್ನ ಬ್ಯಾಡಗಿ ಮೆಣಸಿನಕಾಯಿ ಹಾಸನದ ತೆಂಗು ಉತ್ತನ್ನ ಕಲಬುರಗಿಯ ತೋಗರಿ ಕೊಡಗಿನ ಕಾಫಿ ಕೊಪ್ಪಳದ ಸೀಬೆ ಮೈಸೂರಿನ ಬಾಳೆ ರಾಯಚೂರಿನ ಮೆಣಸಿನಕಾಯಿ ರಾಮನಗರದ ತೆಂಗು ಉತ್ಪನ್ನ ಶಿವಮೊಗ್ಗದ ಅನಾನಸ್ ತುಮಕೂರಿನ ತೆಂಗು ಉಡುಪಿಯ ಸಾಗರ ಉತ್ಪನ್ನ ಉತ್ತರ ಕನ್ನಡದ ಸಾಂಬಾರು ಪದಾರ್ಥ ವಿಜಯಪುರದ ನಿಂಬೆ ಯಾದಗಿರಿಯ ಶೇಂಗಾಗೆ ಹೆಚ್ಚಿನ ಪ್ರಾಧ್ಯಾನತೆ ಸಿಗಲಿದೆ ಎಂದು ಮುಖ್ಯಮಂತ್ರಿ ಬಿ

ಎನ್ ಜಿ

ಎನ್

ಪೂರೈಕೆ ಆರಂಭವಾಗಿದೆ

ಎನ್ ಜಿ ಸರಬರಾಜು ಯೋಜನೆಯನ್ನು ಕರ್ನಾಟಕದಾದ್ದಂತ ವಿಸ್ತರಿಸಲು ಉದ್ದೇತಿಸಲಾಗಿದ್ದು

ಬೆಂಗಳೂರು ನಗರದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಹಾಲ್ಟ್ ಸ್ವೇಷನ್ದಿಂದ ಇಂದಿನಿಂದ ರೈಲು ಸೇವೆ ಆರಂಭವಾಗಿದೆ ಕೆಐಎ ಬಳಿಯ ಹಾಲ್ಟ್ ಸ್ಟೇಷನ್ನಲ್ಲಿ ರೈಲುಗಳ ವೇಳಾಪಟ್ಟಿ ಪ್ರಯಾಣಿಕರ ಆಸನ ವ್ಯವಸ್ಥೆ ಟಿಕೆಟ್ ಕೌಂಟರ್ನಿಂದ ಹಿಡಿದು ಪ್ರತಿಯೊಂದು ಸೌಲಭ್ಯಗಳನ್ನೂ ಈಗಾಗಲೇ ಕಲ್ಪಿಸಲಾಗಿದೆ ವಿಮಾನಗಳು ಹೆಚ್ಚು ಸಂಚರಿಸುವ ವೇಳೆ ಅಂದರೆ ಬೆಳಗಿನಜಾವ ಮತ್ತು ತಡರಾತ್ರಿ ಉಪನಗರ ರೈಲುಗಳು ಕಾರ್ಯಾಚರಣೆ ಮಾಡಲಿವೆ

ಈಗಾಗಲೇ ಬಿಐಎಎಲ್ನಿಂದ ಉಚಿತವಾಗಿ ಷಟಲ್ ಬಸ್ ಸೇವೆಯ ವ್ಯವಸ್ಥೆ ಮಾಡಲಾಗಿದೆ ಜೆಡಿಎಸ್ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಸೇರಲಿದೆ ಎಂಬ ಸುದ್ದಿ ಕಪೋಲ ಕಲ್ಪಿತ ಬಿಜೆಪಿ ವ್ಣವಸ್ಥಿತವಾಗಿ ಇಂತಹ ಸುದ್ದಿಗಳನ್ನು ಹರಡುತ್ತಿದೆ ಎಂದು ಜೆಡಿಎಸ್ ನಾಯಕ ಎಚ್

ಈ ಕುರಿತು ಸರಣಿ ಟ್ವಟ್ ಮಾಡಿರುವ ಅವರು ಎನ್ ಡಿ ಎ ಮೈತ್ರಿಕೂಟ ಸೇರುತ್ತೇವೆ ಎಂದು ನಾವೆಲ್ಲೂ ಹೇಳಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಉತ್ತಮ ಬಾಂಧವ್ಯ ತಮಗಿದೆ

ವಿರೋಧಕ್ಕಾಗಿ ವಿರೋಧ ಪಕ್ಷವಾಗಬಾರದು ಎಂಬ ಆಶಯದಿಂದ ಬಿಜೆಪಿಯ ಅಪಪ್ರಚಾರಕ್ಕೆ ಪ್ರಾಮುಖ್ಯತೆ ನೀಡುತ್ತಿಲ್ಲ ಆದರೆ ಬಿಜೆಪಿ ತಮ್ಮ ಪಕ್ಷದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳಿತು ಎಂದು ಹೇಳಿದ್ದಾರೆ

ಬಿಜೆಪಿ ಜನಸೇವಕ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಷಕ್ಕನಾರಾಯಣ ತಿಳಿಸಿದ್ದಾರೆ ತಿವಮೊಗ್ಗದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಲ್ಲ ಜನಾಂಗಕ್ಕೂ ತಮ್ಮ ಆಡು ಭಾಷೆಯಲ್ಲಿ ಹರಿದಾಸರ ಕೀರ್ತನೆಗಳನ್ನು ತಲುಪಿಸಿ ರಾಯಚೂರು ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ಬೆಳೆಬಿದ ಕೀರ್ತಿ ಅಸ್ಕಿಹಾಳ ಗೋವಿಂದದಾಸರಿಗೆ ಸಲ್ಲುತ್ತದೆ ಎಂದು ಮಂತಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ಸ್ವಾಮೀಜಿ ಹೇಳದ್ದಾರೆ ರಾಯಚೂರು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಿನ್ನೆ ಅಸ್ತಿಹಾಳ ಗೋವಿಂದದಾಸರ ಸ್ನರಣೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಗೋವಿಂದಗಾನ ಹಾಗೂ ಸಿರಿ ಗೋವಿಂದ ವಿಕ್ಕಲ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಲಿನ್ ಲಸಿಕೆಗಳನ್ನು ತುರ್ತು ಸಂದರ್ಭದಲ್ಲಿ ನಿರ್ಬಂಧಿತ ಬಳಕೆಗೆ ಭಾರತೀಯ ಪ್ರಧಾನ ದಿಷಧ ನಿಯಂತ್ರಕ ಅನುಮೋದನೆ

ಕೇರಳದ ಕೊಚ್ಚನ್ ಮತ್ತು ಕರ್ನಾಟಕದ ಮಂಗಳೂರು ನಡುವಿನ ಸಿ ಎನ್ ಜಿ ಪೈಪ್ಲೈನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಚಾಲನೆ